ಸಂವಿಧಾನಶಿಲ್ಪಿ ಡಾ ಬಿ

ಅಂಬೇಡ್ಕರ್ ಚಿಂತನೆ ಸದಾ ಅನುಕರಣೆಯ ಮುಖ್ಯಮಂತ್ರಿ ಹೆಚ್

ದ್ವೀತಿಯಪಿಯುಸಿ ಫಲಿತಾಂಶ ನಾಳೆ ಜಾಲತಾಣದಲ್ಲಿ ನಾಡಿದ್ದು

ಅಂಬೇಡ್ತರ್ ಸಾಮಾಜಿಕ ಕೊಡುಗೆ ಅನುಕರಣೀಯ ಎಂದು ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಹೇಳಿದ್ದಾರೆ ಅಂಬೇಡ್ಕರ್ ಜಯಂತಿ ಅಂಗವಾಗಿ ವಿಧಾನಸೌಧದ ಮುಂಭಾಗದಲ್ಲಿ ವಿರ್ಪಡಿಸಿದ್ದ

ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವಲ್ಲಿ ಅಂಬೇಡ್ತರ್ ಚಿಂತನೆಗಳು ಇಂದಿಗೂ ದಾರಿ ದೀಪವಾಗಿವೆ ಎಂದು ಹೇಳದರು ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮೊದಲಾದವರು ಹಾಜರಿದ್ದರು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲೂ ಅಂದೇಡ್ತರ್ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿದ್ದ ಹಿರಿಯ ಅಂಕಣಕಾರ ಶಿವಸುಂದರ್ ಮಾತನಾಡಿ ಡಾ ಬಿ

ಅಂಬೇಡ್ಕರ್ ಚಿಂತನೆಗಳು ಸಮಾಜದ ಸಾಮರಸ್ಟಕ್ಕೆ ಪ್ರೇರಣೆಯಾಗಿವೆ ಎಂದರು

ನಂಜುಂಡಸ್ವಾಮಿ ಮಾತನಾಡಿ ಅಂಬೇಡ್ತರ್ ವಿಚಾರಧಾರೆಗಳನ್ನು ಇಂದಿನ ಯುವ ಸಮುದಾಯಕ್ಕೆ ತಿಳಿಸಿ ಕೊಡುವ ಅಗತ್ತವಿದೆ ಎಂದರು ಸಿದ್ದರಾಜು ತಂಡದವರಿಂದ ಗೀತಗಾಯನ ಕಾರ್ಯಕ್ರಮ ಜರುಗಿತು ಕೇಂದ್ರ ಮುಖ್ಯಸ್ವ ಎ ಹನುಮಂತ್ ನಿಲಯದ ನಿರ್ದೇಶಕ ಜಿ

ರವೀಂದ್ರ ಕುಮಾರ್ ಇಂಜಿನಿಯರಿಂಗ್ ವಿಭಾಗದ ನಿರ್ದೇಶಕ ಮೇತ್ರಿ ಹಾಗೂ ಆಕಾಶವಾಣಿಯ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ಅಂಬೇಡ್ಕರ್ ಜನ್ನ ದಿನವನ್ನು ಆಚರಿಸಲಾಯಿತು ಜಿಲ್ಲಾಧಿಕಾರಿ ಜಿ

ಶಿವಮೂರ್ತಿ ಜಿಲ್ಲಾ ಪೊಲೀಸ್ ವರಿಷ್ಟಾಧಿಕಾರಿ ಆರ್ ಚೇತನ್ ಕನ್ನಡ ಮತ್ತು ಸಂಸ್ಕತಿ ಇಲಾಖೆ ಉಪನಿರ್ದೇಶಕ ಕುಮಾರ್ ಬೆಕ್ಕೇರಿ ಅಂಬೇಡ್ತರ್ ಭಾವ ಚಿತ್ರಕ್ಕೆ ಪುಪ್ಪ ನಮನ ಸಲ್ಲಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಅಂಬೇಡ್ತರ್ ಜಯಂತಿ ಅಂಗವಾಗಿ ಜಿಲ್ಲಾಧಿಕಾರಿ ಕರಿಗೌಡ ಅಂಬೇಡ್ತರ್ ಭಾವಚಿತ್ರಕ್ಕೆ ಪುಷ್ಷನಮನ ಸಲ್ಲಿಸಿದರು ದೊಡ್ಡಬಳ್ಳಾಪುರ ತಾಲ್ಲೂಕು ಕಛೇರಿಯಲ್ಲಿ ರಾಷ್ವೀಯ ಹಬ್ಬಗಳ ಆಚರಣ ಸಮಿತಿ ವತಿಯಿಂದ ಅಂಬೇಡ್ಕರ್ ಜಯಂತಿ ಆಚರಿಸಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ವತಿಯಿಂದ ಅಂಬೇಡ್ಕರ್ ಜಯಂತಿ ಆಚರಿಸಲಾಗಿದ್ದು ಜಿಲ್ಲಾಧಿಕಾರಿ ಪಿ ಅನಿರುದ್ದ್ ತ್ರವಣ್ ಅವರು ಅಂಬೇಡ್ಕರ್ ಪುತ್ಕಳಗೆ ಪುಷ್ಪನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು ಗದಗ ನಗರದಲ್ಲೂ ದಲಿತ ಪರ ಸಂಘಟನೆಗಳಿಂದ ಅಂಬೇಡ್ತರ್ ಜಯಂತಿ ಆಚರಿಸಲಾಯಿತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಅಂಬೇಡ್ತರ್ ಜಯಂತಿ ಆಚರಿಸಿದ ವರದಿಯಾಗಿದೆ

ಎಲ್ಲಾ ಪಿಯು ಕಾಲೇಜುಗಳಲ್ಲಿ ಫಲಿತಾಂತ ಲಭ್ಯವಾಗಲಿದೆ

ಆನ್ಲೈನ್ ಮೂಲಕ ಅಂಕಗಳನ್ನು ಸರ್ವರ್ಗೆ ಸೇರಿಸುವ ಪದ್ದತಿಯಿಂದ ಮೌಲ್ಡಮಾಪನ ಮತ್ತು ಇತರೆ ಪ್ರಕ್ರಿಯೆಗಳು ದೇಗ ಮುಗಿದಿದ್ದು ಫಲಿತಾಂತ ಪ್ರಕಟಣೆಗೆ ಸಹಕಾರಿಯಾಗಿದೆ ಎಂದು ಪದವಿ ಪೂರ್ವ ಶಿಕ್ಷಣ ಮಂಡಳಿಯ ಅಧಿಕಾರಿಗಳು ತಿಳಿಸಿದ್ದಾರೆ

ಪಕ್ಷದ ಚುನಾವಣಾ ನಿರ್ವಹಣಾ ಸಮಿತಿ ಅಧ್ಯಕ್ಷರಾದ ಪ್ರಕಾಶ್ ರಾಥೋಡ್ ಈ ದೂರನ್ನು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಗೆ ಸಲ್ಲಿಸಿದ್ದು ಆದಾಯ ತೆರಿಗೆ ಅಧಿಕಾರಿಯನ್ನು ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಮಹಾ ನಿರ್ದೇಶಕರು ಕಳೆದ ದಿನಗಳಂದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರ ನಿಕಟವರ್ತಿಗಳ ವಿರುದ್ಧ ದಾಳಿ ನಡೆಸಿದ್ದಾರೆ ಇದು ರಾಜಕೀಯ ಪ್ರೇರಿತವಾಗಿದ್ದು ಬಿಜೆಪಿಯ ಯಾವುದೇ ನಾಯಕರ ವಿರುದ್ದ ಇಂತಹ ದಾಳಿ ನಡೆದಿಲ್ಲ ಎಂದು ಅವರು ದೂರಿನಲ್ಲಿ ಆರೋಪಿಸಿದ್ದಾರೆ

ಸೋಲಿಗರು ಕಾಡು ಕುರುಬರು ಜೇನುಕುರುಬರ ಸಂಸ್ಕತಿಯನ್ನು ಬಿಂಬಿಸುವ ರೀತಿಯಲ್ಲಿ ಮತಗಟ್ಟೆಗಳನ್ನು ತೃಂಗರಿಸಲಾಗಿದೆ ಕಾಡಿನಲ್ಲಿ ವಾಸಿಸುವ ಗಿರಿಜನರು ಮತಚಲಾಯಿಸಲು ಬೇಕಾದ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷೆ ಲತಾಕುಮಾರಿ ಹೇಳಿದ್ದಾರೆ

ಪ್ರಚಾರ ಕಾರ್ಯವು ದಿನದಿಂದ ದಿನಕ್ಕೆ ಬಿರುಸುಗೊಳ್ಳುತ್ತಿದೆ ಮಂಡ್ಡ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಅಭ್ವರ್ಥಿ ಪರವಾಗಿ ಮತಯಾಚನೆ ಮಾಡಿದರು ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಸಿದ್ದರಾಮಯ್ಟ ಮತ್ತು ಬಿ ಎಸ್ ಯಡಿಯೂರಪ್ಪ ಬಿರುಸಿನ ಪ್ರಚಾರದಲ್ಲಿ ಭಾಗವಹಿಸಿದ್ದರು ದಾವಣಗೆರೆ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರದ ಕಾವು ಹೆಚ್ಚಾಗಿದೆ ಕಣದಲ್ಲಿರುವ ಪ್ರಮುಖ ಪಕ್ಷದ ಹುರಿಯಾಳುಗಳು ಜಿಲ್ಲೆಯ ವಿವಿಧ ಗ್ರಮೀಣ ಪ್ರದೇಶಗಳಲ್ಲಿ ಬಿರುಸಿನ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಎಚ್

ಮಂಜಪ್ಪ ಅವರ ಪರವಾಗಿ ಮಾಜಿ ಸಚಿವ ಎಸ್

ಮಲ್ಲಿಕಾರ್ಜುನ್ ಇಂದು ಜಗಲೂರು ತಾಲ್ಲೂಕಿನ ಬಿಳಚೋಡು ಹಾಲೇಕಲ್ಲು ಗುತ್ತಿದುರ್ಗ ದೇವಿಕೆರೆ ಸೇರಿದಂತೆ ಹತ್ತಾರು ಗ್ರಾಮಗಳಲ್ಲಿ ಮತ ಪ್ರಚಾರ ನಡೆಸಿದರು

ಸಿದ್ದೇಶ್ವರ್ ಅವರು ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಪನಹಳ್ಳಿ ಗಿರಿಯಾಪುರ ಹಿರೇಕೋಗಲೂರು ಸೋಮಲಾಪುರ ಸೇರಿದಂತೆ ಅನೇಕ ಹಳ್ಳಗಳಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡರು

ಸೋಲುತ್ತಾರೆ ಎಂಬ ಮಾದ್ಯಮ ವರದಿಗಳಿಂದ ಕಣದಲ್ಲಿರುವ ಇತರೆ ಅಭ್ಯರ್ಥಿಗಳಿಗೆ ಅನ್ಶಾಯವಾಗಲಿದ್ದು ಇವುಗಳನ್ನು ನಿಯಂತ್ರಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಬೆಂಗಳೂರು ಉತ್ತರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಗಳು ಚುನಾವಣಾ ಆಯೋಗವನ್ನು ಒತ್ತಾಯಿಸಿದ್ದಾರೆ ಚುನಾವಣಾಧಿಕಾರಿ ಬಿ ಎಂ ವಿಜಯಶಂಕರ್ ಮತ್ತು ಭೂ ಮಾಪನ ಇಲಾಖೆ ಆಯುಕ್ತ ಮೌನೀಷ್ ಮುದ್ಗಿಲ್ ಅವರುಗಳ ಸಮ್ಮಖದಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಅನೇಕ ಪ್ರಶ್ನೆಗಳನ್ನು ಹಾಕಿದರು ರಾಷ್ಷೀಯ ಪಕ್ಷಗಳು ಮತದಾರರಿಗೆ ವಿತರಣೆ ಮಾಡಲು ಲಕ್ಷಾಂತರ ಕರ ಪತ್ರಗಳನ್ನು ಮುದ್ರಿಸಿದ್ದರೂ ಕರಪತ್ರದಲ್ಲಿ ಕೆಲವು ಸಾವಿರ ಎಂದೇ ನಮೂದು ಮಾಡಲಾಗುತ್ತಿದೆ ಎಂಬ ಆಕ್ಷೇಪ ವ್ಯಕ್ತಪಡಿಸಲಾಯಿತು ರಾಷ್ಷೀಯ ಪಕ್ಷಗಳ ಚುನಾವಣಾ ಪ್ರಚಾರದಲ್ಲಿ ಎಲ್ಲೆಡೆ ಧ್ವಜಗಳ ಭರಾಟೆ ಕಾಣುತ್ತಿದ್ದು

ಎಲ್ಲ ಸಲಹೆ ಮತ್ತು ಆಕ್ಷೇಪಗಳನ್ನು ಚುನಾವಣಾ ಆಯೋಗದ ಗಮನಕ್ಕೆ ತರುವುದಾಗಿಯೂ ಮುಕ್ತ ಚುನಾವಣೆಗೆ ಅಭ್ವರ್ಥಿಗಳು ಮತ್ತು ಜನರ ಸಹಕಾರ ಮುಖ್ಯವಾಗಿದೆ ಎಂದು ಆಯುಕ್ತ ಮೌನಿಷ್ ಮುದ್ಗಿಲ್ ಹೇಳಿದರು

ಯುಎನ್ಐ ಹೊಸ ಬಸ್ ನಿಲ್ದಾಣದಲ್ಲಿ ಭಾರತೀಯ ಚುನಾವಣಾ ಆಯೋಗ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಏರ್ಪಡಿಸಿರುವ ಮೂರು ದಿನಗಳ ಮತದಾರರ ಜಾಗೃತಿ ಫಲಕಗಳ ಛಾಯಾಚಿತ್ರ ಪ್ರದರ್ಶನವನ್ನು ಗದಗ ಜಿಲ್ಲಾಧಿಕಾರಿ ಎಂ

ಹಿರೇಮಠ ಭಾನುವಾರ ಉದ್ಘಾಟಿಸಿದರು